ಪ್ರಮಾಣ ವಚನ

ಭಾರತ ಮತ್ತು ಆಸಿಯಾನ್ ಸಹಭಾಗಿತ್ವದಲ್ಲಿ ಭೌಗೋಳಿಕ ಮತ್ತು ಸಾಂಪ್ರದಾಯಿಕ ಅಂತರ್ ಸಂಪರ್ಕವನ್ನು ಹೊಂದಿದೆ ಇದರಿಂದಾಗಿ ಭಾರತ ಮತ್ತು ಆಸಿಯಾನ್ ನಡುವೆ ಸುಲಭ ಸಂಪರ್ಕ ಅರ್ಥಿಕ ಸಾಮಾಜಿಕ ಡಿಜಿಟಲ್ ಪಣಕಾಸು ಸಾಗರೋತ್ತರ ಸೇರಿದಂತೆ ಎವಿಧ ಕ್ಷೇತ್ರಗಳಿಗೆ ಸಪಕಾರಿಯಾಗಲಿದೆ ಎಂದರು ಇದರ ಜೊತೆಗೆ ಕಳೆದ ಪಲವು ವರ್ಷಗಳಿಂದ ಈ ಕ್ಷೇತ್ರಗಳಲ್ಲಿ ಆಸಿಯಾನ್ ಮತ್ತು ಭಾರತ ಜೊತೆಯಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದರು

ದೆಪಲಿಯಲ್ಲಿಂದು ಸುದ್ಲಿಗೋಷ್ಟಿಯಲ್ಲಿ ಮಾಹಿತಿ ನೀಡಿದ ನಿರ್ಮಲಾ ಸೀತಾರಾಮನ್ ಅವರು ಈಗ ಪ್ರಕಟಿಸಿರುವ ಹೊಸ ಪರಿಪಾರದ ಪ್ಲಾಕೇಜ್

ಇಂಧನ ಬಳಕೆ ಕ್ರಮಾಣದಲ್ಲಿ ಸುಧಾರಣೆ ಸರಕು ಸೇವಾ ತೆರಿಗೆ ಸಂಗ್ರಪದಲ್ಲಿ ಪೆಚ್ಚಳ ಬ್ಯಾಂಕ್ಗಳ ಸಾಲ ಮರು ಪಾವತಿಯಲ್ಲಿ ಏರಿಕೆ ಪಾಗು ವಿದೇಶಿ ಹೂಡಿಕೆ ಪ್ರಮಾಣದಲ್ಲಿ ಗಣನೀಯ ಪೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ಬೆಳವಣಿಗೆ ಸುಧಾರಣೆಯತ್ತ ಸಾಗಿದೆ ಎಂದು ಅವರು ಪೇಳದರು

ಈ ವರ್ಷ ಸೆಪ್ಪಂಬರ್ವರೆಗೆ ರಾಷ್ಟಮಟ್ಟದಲ್ಲಿ ಎಲ್ಲಾ ಬಡವರಿಗೆ ನ್ಕಾಯಬೆಲೆ ಅಂಗಡಿ ಮೂಲಕ ಪಡಿತರ ಆಹಾರಧಾನ್ಯವನ್ನು ವಿತರಿಸಿದ್ದು ಇದರ ಪ್ರಮಾಣ ಹೆಚ್ಚಾಗಿದೆ

ರಾಷ್ಟ ರಾಜಧಾನಿ ದೆಹಲಿಯ ಜವಹರಲಾಲ್ ನೆಪರೂ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಆಳೆತ್ತರದ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅನಾವರಣಗೊಳಿಸಲಿದ್ದಾರೆ

ದೀಪಾವಳಿ ಸಂದರ್ಭದಲ್ಲಿ ಶ್ವುಮಾಲಿನ್ನ ತಡಗೆ ಒತ್ತು ನೀಡುವ ಜೊತೆಗೆ ಸುರಕ್ಷತ ದೀಪಾವಳಿ ಆಚರಿಸುವ ಅಗತ್ತವಿದೆ ಪಟಾಕಿ ಸಿಡಿಸುವುದು ಸುತ್ತಮುತ್ತಲಿರುವ ಜಸರಿಗೆ ಅಪಿಯಾದ ಶಬ್ದಮಾಲಿನ್ಯ ಜೊತೆಗೆ ಇನ್ನಿತರೆ ಆರೋಗ್ತ ಸಮಸ್ಥೆಗೆ ಎಡೆಮಾಡಿಕೊಡುತ್ತದೆ ಹೀಗಾಗಿ ಇದನ್ನು ನಿಯಂತ್ರಿಸುವ ಅಗತ್ಯವಿದೆ ಶಬ್ದಮಾಲಿನ್ಯ ಹೆಚ್ಚಾದವು ಶಾಶ್ವಕ ಕಿವುಡುತನ ಪಾಗೂ ಕಿವಿ ಕೇಳಿಸದ ಸಮಸ್ತೆ ಎದುರಾಗಲಿದೆ ಜೊತೆಗೆ ಅಧಿಕ ರಕ್ತದೊತ್ತಡ ನಿದ್ರೆಯ ಸಮಸ್ತೆ ಸೇರಿದಂತೆ ಅನೇಕ ಸಮಸ್ಥೆಗಳು ಎದುರಾಗಲಿದೆ ಒೀಗಾಗಿ ಸುರಕ್ಷಿತ ದೀಪಾವಳಿ ಆಚರಣೆ ಅಗತ್ಯವಾಗಿದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಅವರು ಇಂದು ನೆದರ್ಲ್ಕಾಂಡ್ ವಿದೇಶಾಂಗ ವ್ಯವಹಾರಗಳ ಸಚಿವ ಸ್ವೆಫ್ಜೋಕ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ

ಅರ್ಥಿಕ ಚೇತರಿಕೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ ಎಂದಿದ್ದಾರೆ ಇದರ ಜೊತೆಗೆ ದ್ವಿಸಕ್ಷೀಯ ಒಪ್ಪಂದಗಳು ಜಾಗತಿಕ ಅಭಿವೃದ್ಧಿ ವಿಷಯಗಳ ಕುರಿತಂತೆ ಪರಾಮರ್ತೆ ನಡೆಸಲಾಯಿತು ಎಂದು ಟ್ವೀಟ್ ಮಾಡಿದ್ದಾರೆ

ದೇಶದಲ್ಲಿ ಪರಿಣಾಮಕಾರಿ ತ್ರಮಗಳಿಂದಾಗಿ ಕೊರೊನಾ ಸೋಂಕಿನ ಸಂಖ್ಯೆ ಮತ್ತು ಸೋಂಕಿನಿಂದ ಸಾವನ್ನಪ್ಪುತ್ತಿರುವವರ ಪ್ರಮಾಣ ಕಡಿಮೆಯಾಗಿದೆ

ಖಲರಾಮ್ ಭಾರ್ಗವ ತಿಳಿಸಿದ್ದಾರೆ ಕೊರೊನಾ ಲಸಿಕೆ ಅಭಿವ್ನದ್ದಿ ಮತ್ತು ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲೇ ಪ್ರಮುಖ ಪಾತ್ರವಹಿಸಲಿದೆ ಎಂದು ಅವರು ತಿಳಿಸಿದ್ದಾರೆ

ದೀಪಾವಳಿಯ ಬಳಕ ನಿತೀಕ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಶ್ವೀಕರಿಸುವ ಸಾಧ್ಯತೆಗಳವೆ ಎಂದು ಜೆಡಿಯು ಪ್ರಧಾನ ಕಾರ್ಯದರ್ಶಿ ಕೆ ಹಿತ್ತಾಗಿ ಹೇಳಿದ್ದಾರೆ ಹೊಸ ಸರ್ಕಾರ ರಚನೆ ಪ್ರಕ್ರಿಯೆ ಆರಂಭವಾಗಿದೆ ಜೆಡಿಯು ಅಧ್ಯಕ್ಷ ನಿತೀಶ್ಕುಮಾರ್ ನೇತೃತ್ವದಲ್ಲಿ ಪಾಟ್ನಾದ ಪಕ್ಷದ ಕಚೇರಿಯಲ್ಲಿ ಹೊಸ ಶಾಸಕರೊಂದಿಗೆ ಸಭೆ ನಡೆದಿದ್ದು ಎನ್ಡಿಎ ಮಿತ್ರಕೂಟದೊಂದಿಗೆ ಚರ್ಚಿಸಿ ಸರ್ಕಾರ ರಚನೆಯ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ಪೇಳಿದರು ಒಂದೂಸ್ತಾನ್ ಅವಾಮ್ ಮೋರ್ಚಾ ಎಚ್ಎಎಂ ಮುಖ್ಯಸ್ವ ಜಿಸಿನ್ ರಾಮ್ ಮಾಂಜ್ಹಿ ಅವರು ಇಂದು ತಮ್ನನೂತನ ನಾಲ್ಲು ಶಾಸಕರೊಂದಿಗೆ ನಿತೀಶ್ ಕುಮಾರ್ ಅವರನ್ನು ಭೇಟ ಮಾಡಿ ನೂತನ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ನೀಡುವ ಪತ್ರ ನೀಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಯೂ ಆಗಿರುವ ಜಕಿನ್ ರಾಮ್ ಮಾಂಜ್ವ ತಾವು ಮೊಸ ಸರ್ಕಾರದಲ್ಲಿ ಸಚಿವರಾಗುವುದಿಲ್ಲ ಎಂದು ಹೇಳದರು ಎಕಾಸ್ ಶೀಲ್ ಇನ್ಸಾನ್ ಪಕ್ಷ ಎಐಪಿ ಮುಖ್ಯಸ್ವ ಮುಖೇಶ್ ಸಾನ್ವಿ ಆವರು ಕೂಡ ನಿಟೀಶ್ ಕುಮಾರ್ ಆವರನ್ನು ಭೇಟಿ ಮಾಡಿ ನೂತನ ಸರ್ಕಾರಕ್ಕೆ ತಮ್ಮ ಬೆಂಬಲ ವ್ವಕ್ತಪಡಿಸಿದರು